ಹಾಗಾಗಿ ದೇಶದ ಜನತೆ ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ ಆದರೆ ಎಚ್ಗರಿಕೆಯಿಂದ ಇರುವುದು ಅಗತ್ತ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ವಿವರ ನೀಡಿದ ನೀತಿ ಆಯೋಗದ ಆರೋಗ್ಟ ವಿಭಾಗದ ಸದಸ್ಯ ಡಾ

ಪಾಲ್ ಯುನೈಟೆಡ್ ಕಿಂಗ್ಡಂನಲ್ಲಿ ಕಾಣಿಸಿಕೊಂಡಿರುವ ಕೊರೋನಾ ಸೋಂಕಿನ ಹೊಸ ರೂಪಾಂತರವು ರೋಗ ಉಲ್ಲಣ ಮತ್ತು ಸಾವು ನೋವಿಗೆ ಕಾರಣವಾಗುತ್ತಿಲ್ಲ

ಯುನ್ನೆಟೆಡ್ ಕಿಂಗ್ಡಂನಿಂದ ಆಗಮಿಸುವ ಎಲ್ಲ ಪ್ರಯಾಣಿಕರಿಗೆ ಕಡ್ಡಾಯವಾಗಿ ಆರ್ಟ ಪಿಸಿಆರ್ ಪರೀಕ್ಷೆಗೆ ಒಳಪಡಿಸಲು ರಾಜ್ಯಗಳು ಕಟ್ಟುನಿಟ್ಟನ ಕ್ರಮ ಕೈಗೊಳ್ಳಬೇಕು ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಸೂಚಿಸಿದೆ ಅಂತಾರಾಷ್ಷೀಯ ವಿಮಾನ ಪ್ರಯಾಣಿಕರಿಗೆ ಪಾಸಿಟಿವ್ ಇರುವುದು ದೃಢಪಟ್ಟರೆ ಸಾಂಸ್ಟಿಕ ಐಸೊಲೇಷನ್ ಸೌಲಭ್ಯಗಳಲ್ಲಿ ಪ್ರತ್ಯೇಕವಾಗಿ ಇಡಬೇಕು ನೆಗಟವ್ ವರದಿ ಬಂದವರನ್ನು ಹೋಮ್ ಕ್ವಾರೆಂಟ್ಯೆನ್ನಲ್ಲಿ ಇಡಲು ಸೂಚನೆ ನೀಡಬೇಕು ಎಂದು ಕೇಂದ್ರ ಆರೋಗ್ಗ ಸಚಿವಾಲಯ ರಾಜ್ಲಗಳಿಗೆ ಸೂಚಿಸಿದೆ

ಕೊರೋನಾ ಸೋಂಕು ನಿಯಂತ್ರಣಕ್ಕಾಗಿ ತ್ರಮಿಸುತ್ತಿರುವ ಆರೋಗ್ಲ ಕಾರ್ಯಕರ್ತರಿಗೆ ಆದ್ಲತೆಯ ಗುಂಪಿನಲ್ಲಿ ಲಸಿಕೆ ನೀಡಲು ಸರ್ಕಾರ ಕಾರ್ಯೋನ್ನುಖವಾಗಿದೆ ಎಂದು ನಮ್ನ ಆಕಾಶವಾಣಿ ಬಾತ್ನೀದಾರರು ವರದಿ ಮಾಡಿದ್ದಾರೆ

ಭಾರತ ಅಂತಾರಾಷ್ಷೀಯ ವಿಜ್ಞಾನ ಉತ್ಸವವನ್ನು ವಿಡಿಯೋ ಕಾನ್ಪರೆನ್ಸ್ ಮೂಲಕ ಉದ್ವಾಟಿಸಿ ಮಾತನಾಡಿದ ಅವರು ಭಾರತದಲ್ಲಿ ಪ್ರತಿಭಾವಂತ ಮನಸ್ಸುಗಳಿವೆ ಮುಕ್ತತೆ ಮತ್ತು ಪಾರದರ್ಶಕತೆಯ ಸಂಸ್ಕೃತಿಯನ್ನು ಇಲ್ಲಿ ಆಚರಿಸಲಾಗುತ್ತಿದೆ ಸಂಶೋಧನಾ ಕ್ಷೇತ್ರದ ಸುಧಾರಣೆಗೆ ಎದುರಾಗುವ ಯಾವುದೇ ಸವಾಲುಗಳನ್ನು ಪರಿಹರಿಸಲು ಸರ್ಕಾರ ಸಿದ್ದವಿದೆ ಎಂದು ತಿಳಿಸಿದರು ಕೊರೊನಾ ಸೊಂಕು ನಿಯಂತ್ರಣ ಹೋರಾಟದಲ್ಲಿ ಭಾರತ ಉತ್ತಮ ಸ್ಥಿತಿಗೆ ಬಂದು ನಿಲ್ಲಲು ನಮ್ಮ ವಿಜ್ಞಾನಿಗಳ ಅವಿರತ ಶ್ರಮವೇ ಕಾರಣ ಎಂದು ಶ್ಲಾಘಿಸಿದ ಅವರು ವಿಜ್ಞಾನ ತಂತ್ರಜ್ಞಾನ ಮತ್ತು ಅನುಶೋಧನೆಯಲ್ಲಿ ಭಾರತ ಶ್ರೀಮಂತ ಪರಂಪರೆ ಹೊಂದಿದೆ ಎಂದರು ವಿಜ್ವಾನ ಕಲಿಕೆಗೆ ಭಾರತ ಅತ್ಯಂತ ನಂಬಿಕೆಯ ತಾಣವಾಗಿಸಬೇಕೆಂಬುದೇ ನಮ್ನೆಲ್ಲರ ಪ್ರಯತ್ನ ಮತ್ತು ಗುರಿಯಾಗಿದೆ ಈ ನಿಟ್ಟನಲ್ಲಿ ನಮ್ನ ವಿಜ್ವಾನಿ ಸಮುದಾಯ ಜಾಗತಿಕ ಪ್ರತಿಭಾವಂತಿಕೆಯನ್ನು ರೂಢಿಸಿಕೊಳ್ಳುವ ಜೊತೆಗೆ ಅದನ್ನು ವಿನಿಮಯ ಮಾಡಿಕೊಳ್ಳಬೇಕು ಎಂಬುದನ್ನು ಸರ್ಕಾರ ಬಯಸುತ್ತಿದೆ ಹೊಸ ಶಿಕ್ಷಣ ನೀತಿಯು ಚಿಕ್ಕಂದಿನಲ್ಲೇ ವೈಜ್ಞಾನಿಕ ಅಭಿರುಚಿ ಬೆಳೆಸಲು ಸಹಾಯಕವಾಗಿದೆ ಪಠ್ಲಕ್ಷೆ ಸೀಮಿತವಾಗಿದ್ದ ವಿಜ್ಞಾನ ಕಲಿಕೆಯನ್ನು ಇದೀಗ ಸಂಶೋಧನೆ ಮತ್ತು ಅನ್ವಯಕಗಳಗೆ ಪರಿವರ್ತಿಸಲಾಗಿದೆ ಎಂದು ನರೇಂದ್ರ ಮೋದಿ ತಿಳಿಸಿದರು ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಯೋಜನಗಳು ಪ್ರತಿಯೊಬ್ಬರಿಗೂ ಲಭಿಸುವಂತಾಗಬೇಕು ವಿಜ್ಞಾನ ಮತ್ತು ತಂತ್ರಜ್ಞಾನ ಕಡುಬಡವರಿಂದ ಸರ್ಕಾರದವರೆಗೂ ಸಂಪರ್ಲ ಕಲ್ಪಿಸಬೇಕು ಡಿಜೆಟಲ್ ತಂತ್ರಜ್ಞಾನ ಆವಿಷ್ಕಾರಗಳಲ್ಲಿ ಭಾರತ ವಿಕಸನ ಕೇಂದ್ರವಾಗಿ ಮತ್ತು ಜಾಗತಿಕ ಉನ್ನತ ತಂತ್ರಜ್ಞಾನ ಶಕ್ತಿ ಕೇಂದ್ರವಾಗಿ ಹೊರಹೊಮ್ಮುತ್ತಿದೆ ಎಂದು ತಿಳಿಸಿದರು ದೇತದ ಅಭಿವೃದ್ದಿಗಾಗಿ ವಿಜ್ಞಾನ ಅಭಿವೃದ್ದಿ ಹೊಂದುವ ಅಗತ್ತವಿದೆ ಇಂದಿನ ವಿಜ್ಞಾನ ನಾಳೆಯ ತಂತ್ರಜ್ಞಾನವಾಗಿ ರೂಪುಗೊಳ್ಳಬೇಕು ನಂತರ ಅದಕ್ಕೆ ತಾಂತ್ರಿಕ ಪರಿಹಾರ ಸಿಗುವಂತಾಗಬೇಕು ಎಂದು ಪ್ರಧಾನಿ ತಿಳಿಸಿದರು

ಪ್ರಧಾನಮಂತ್ರಿಗಳು ವಿಶ್ವವಿದ್ದಾಲಯದ ಕುಲಾಧಿಪತಿಗಳೂ ಆಗಿದ್ದಾರೆ ಪಶ್ಲಿಮ ಬಂಗಾಳ ರಾಜ್ಯಪಾಲರು ಮತ್ತು ಕೇಂದ್ರ ಶಿಕ್ಷಣ ಸಚಿವರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ

ಆಧುನಿಕ ವಿಶ್ವ ವಿದ್ಯಾಲಯಗಳಂತೆ ಕ್ರಮೇಣ ಬದಲಾದರೂ ಈ ವಿಶ್ವವಿದ್ಯಾಲಯ ಗುರುದೇವ ಟ್ಯಾಗೋರರ ಶಿಕ್ಷಣ ನೀತಿಯನ್ನು ಅನುಸರಿಸುತ್ತಿದೆ

ರಮೇಶ್ ಪೋಬ್ರಿಯಾಲ್ ನಿಶಾಂಕ್ ತಿಳಿಸಿದ್ದಾರೆ

ಈ ನಿಟ್ಟನಲ್ಲಿ ವಿದ್ಯಾರ್ಥಿಗಳ ಹಿತಾಸಕ್ತಿಗಳನ್ನು ಕಾಪಾಡಲು ಕೇಂದ್ರ ಸರ್ಕಾರ ಗಮನ ನೀಡಿದೆ ಎಂದರು

ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನೇತಾಜಿ ನೀಡಿದ ಅನನ್ನ ಕೊಡುಗೆ ಸ್ಪರಣಾರ್ಥ ಅವರಿಗೆ ಗೌರವ ಸಲ್ಲಿಸಲು ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಈ ಸಮಿತಿ ಪರಿಣಿತರು ಇತಿಹಾಸಕಾರರು ಲೇಖಕರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕುಟುಂಬವರ್ಗದವರು ಅಲ್ಲದೆ ಆಝಾದ್ ಹಿಂದ್ ಫೌಜ್ ಐಎನ್ಎನ ಮುಖ್ಯಸ್ಥರನ್ನೂ ಒಳಗೊಂಡಿದೆ ದೆಹಲಿ ಕೋಲ್ಕತ್ತಾ ಇನ್ನಿತರ ಸ್ಥಳಗಳೂ ಸೇರಿದಂತೆ ಸಾಗರೋತ್ತರ ಪ್ರದೇಶಗಳಲ್ಲೂ ಕಾರ್ಯಕ್ರಮಗಳನ್ನು ನಡೆಸಲು ಸಮಿತಿ ಮಾರ್ಗದರ್ಶನ ನೀಡಲಿದೆ

ನಿನ್ನೆ ಸಂಜೆ ನಡೆದಿರುವ ಈ ದಾಳಿಯಲ್ಲಿ ಭಾರತದ ಗಡಿಕಾಣಾಗಳನ್ನು ಗುರಿಯಾಗಿಸಿ ಗುಂಡು ಮತ್ತು ಶೆಲ್ ದಾಳಿ ನಡೆದಿದೆ ಭಾರತದ ಪಡೆಗಳು ಪ್ರತಿದಾಳಿ ನಡೆಸಿ ಪಾಕ್ ಪಡೆಗಳನ್ನು ಹಿಮ್ಮೆಟ್ಟಿವೆ ಪೂಂಚ್ ಜಿಲ್ಲೆಯ ಮನ್ಕೋಟ್ ಪ್ರದೇಶದಲ್ಲಿ ಈ ದಾಳಿ ನಡೆದಿದ್ದು